ಿ ಸರ್ಕಾರ ಮತ್ತು ಜನತೆಯ ನಡುವೆ ನಿಕಟ ಸಂಪರ್ಕ ಸಾಧಿಸುವುದು ಗ್ರಾಮವಾಸ್ತವ್ಯದ ನೈಜ ಉದ್ದೇಶ ಮುಖ್ಯಮಂತ್ರಿ ಹೆಚ್

ಿ ಎಲ್ಲರಿಗೂ ಸುರಕ್ಷಿತ ರಕ್ತ ಧ್ವೇಯವಾಕ್ಯದೊಂದಿಗೆ ಇಂದು ವಿಶ್ವ ರಕ್ತದಾನ ಜಾಗೃತಿ ದಿನ ಆಚರಣೆ ವಾರ್ತೆಗಳ ವಿವರ ಭೂಮಿ ಮತ್ತು ಕಟ್ಟಡ ನಕ್ಷೆಗಳ ಅನುಮೋದನೆಗೆ ಆನ್ಲೈನ್ ಸೇವೆ ಒದಗಿಸುವ ಯೋಜನೆಗೆ ಮುಖ್ಯಮಂತ್ರಿ ಎಚ್

ನಗರಾಭಿವೃದ್ಧಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಆನ್ಲೈನ್ ಕಟ್ಟಡ ನಕ್ಷೆ ವಿನ್ಯಾಸ ನಕ್ಷೆ ಅನುಮೋದನೆ ತಂತ್ರಾಂಶ ಹಾಗೂ ಜಾಲತಾಣವನ್ನು ಬಿಡುಗಡೆ ಮಾಡಿದರು

ಕುಮಾರಸ್ವಾಮಿ ಕಟ್ಟಡ ನಕ್ಷೆ ಅನುಮೋದನೆ ಸೇರಿದಂತೆ ಭೂಮಿ ಸಂಬಂಧಿತ ಕಾರ್ಯಗಳಿಗೆ ಕಚೇರಿಗಳಿಗೆ ಅಲೆದಾಟ ತಪ್ಪಿಸಲು ಆನ್ಲೈನ್ ಪ್ರಕ್ರಿಯೆ ಅನುಷ್ಠಾನಗೊಳಿಸಲಾಗಿದೆ ಈ ಸರಳ ವಿದ್ಯುನ್ನಾನ ಪ್ರಕ್ರಿಯೆ ದೇತದಲ್ಲೆ ಮೊದಲು ಎಂದು ತಿಳಿಸಿದರು ಬೆಂಗಳೂರಿನಲ್ಲಿ ನೆನೆಗುದಿಗೆ ನೆಗೆದಿರುವ ಹೊರ ವರ್ತುಲ ರಸ್ತೆ ಕಾಮಗಾರಿ ಸಬ್ಅರ್ಬನ್ ರೈಲು ಸೇವೆ ಮೊದಲಾದವುಗಳನ್ನು ಕಾರ್ಯರೂಪಕ್ಕೆ ತರಲು ಕೇಂದ್ರ ಸರ್ಕಾರ ಸೇರಿದಂತೆ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಶೀಘ್ರದಲ್ಲೇ ಅವು ಪೂರ್ಣಗೊಳ್ಳುವ ಆಶಯ ವ್ಯಕ್ತಪಡಿಸಿದರು ಸಮ್ಮಿಶ್ರ ಸರ್ಕಾರ ಪಾರದರ್ಶಕ ಆಡಳಿತ ನೀಡಿದ್ದು

ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರಾಭಿವೃದ್ದಿ ಖಾತೆ ಸಚಿವ ಯು ಟ ಖಾದರ್ ಮಾತನಾಡಿ ಭೂಮಿ ಕೊಳ್ಳಲು ಮನೆ ಕಟ್ಟಲು ಬಂಡವಾಳ ಹೂಡಿಕೆಗೆ ಮುನ್ನ ಅಗತ್ಯ ಅನುಮೋದನೆಗೆ ದಾಖಲೆಗಳನ್ನು ಪಡೆಯಲು ಆನ್ಲೈನ್ ಸೇವೆ ರೂಪಿಸಲಾಗಿದೆ ಎಂದರು ಸಾಲ ಮನ್ನಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳು ಶ್ರಮಿಸಿದ್ದಾರೆ

ಋಣಮುಕ್ತ ಪ್ರಮಾಣಪತ್ರಗಳನ್ನು ಗ್ರಾಮ ಲೆಕ್ಕಿಗರ ಮೂಲಕ ರೈತರ ಮನೆಮನೆಗಳಗೆ ತಲುಪಿಸಲು ಕ್ರಮವಹಿಸುವಂತೆ ಮುಖ್ಯಮಂತ್ರಿ ಎಚ್

ಜನರ ಸಮಸ್ಯೆಗಳಿಗೆ ಹಾಗೂ ಬೇಡಿಕೆಗಳಿಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿಯೇ ಸ್ಪಂಧಿಸಿ ಪರಿಹಾರ ಒದಗಿಸುವಂತೆ ತಿಳಿಸಿದರು

ಬೆಂಗಳೂರಿನ ರಾಜಭವನದಲ್ಲಿ ಕಾರ್ಯಕ್ರಮ ನಿಗದಿಯಾಗಿದ್ದು ಪಕ್ಷೇತರ ಶಾಸಕ ಎಚ್ ನಾಗೇಶ್ ಹಾಗೂ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಸಚಿವ ಸಂಪುಟ ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ ಇತ್ತೀಚಿಗಷ್ಟೇ ಜೆಡಿಎಸ್ ರಾಜ್ಯಾಧ್ವಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಎಚ್ ವಿಶ್ವನಾಥ್ ಅವರನ್ನು ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಇದೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ರಾಜ್ಯಪಾಲ ವಜೂಭಾಯ್ ವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಹಾಗೂ ಗೌಪ್ಯತೆ ಬೋಧಿಸುವರು ಗ್ರಾಮವಾಸ್ತವ್ಯ ಸಾಂಕೇತಿಕ ಅದು ಜನಪ್ರಿಯತೆಗಾಗಿ ಮಾಡಿದ ಕಾರ್ಯಕ್ರಮವಲ್ಲ ಗ್ರಾಮವಾಸ್ತವ್ಯದ ನೈಜ ಉದ್ದೇತ ಸರ್ಕಾರ ಮತ್ತು ಜನತೆಯ ನಡುವೆ ನಿಕಟ ಸಂಪರ್ಕ ಸಾಧಿಸುವುದು

ಬೆಂಗಳೂರಿನಲ್ಲಿ ನಿನ್ನೆ ಗ್ರಾಮ ವಾಸ್ತವ್ಯದ ಪೂರ್ವಭಾವಿ ತಯಾರಿಗಾಗಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮವಾಸ್ತವ್ಯದ ಸಂದರ್ಭದಲ್ಲಿ ತಮ್ಮ ವಾಸ್ತವ್ಯಕ್ಷೆ ಪ್ರಾಮುಖ್ಯತೆ ನೀಡಬೇಕಿಲ್ಲ ಸರಳ ಸಿದ್ಧತೆಗಳಾದರೆ ಸಾಕು ಗ್ರಾಮವಾಸ್ತವ್ಯದ ಸಂದರ್ಭದಲ್ಲಿ ಸ್ಥಳೀಯ ಸಮಸ್ಥೆಗಳಗೆ ಪರಿಹಾರ ಒದಗಿಸುವುದು ರಸ್ತೆ ಕುಡಿಯುವ ನೀರು ಶಾಲಾ ಕಾಲೇಜುಗಳ ಸುಧಾರಣೆಗಳಿಗೆ ಆದ್ದತೆ ನೀಡಿ ಎಲ್ಲ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಿಕೊಡುವುದು ತಮ್ಮ ಧ್ಯೇಯ ಎಂದು ಹೇಳಿದರು

ಧರಣಿಯಲ್ಲಿ ಪಕ್ಷದ ಹಿರಿಯ ನಾಯಕರಾದ ಬಿ

ಶ್ರೀರಾಮುಲು ಸೇರಿದಂತೆ ಹಲವರು ಪಾಲ್ಗೊಳ್ಳುವರು ಈ ಹಿಂದೆ ಮೂರು ದಿನ ಧರಣಿ ನಡೆಸಲು ಉದ್ಗೇತಿಸಲಾಗಿತ್ತು

ಬಹುಕೋಟ ಐಎಮ್ಎ ಜ್ಞುವೆಲರಿ ವಂಚನೆ ಶ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬಿಜೆಪಿ ಹಿರಿಯ ಮುಖಂಡ ಕೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐಎಮ್ಎ ವಂಚನೆ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಹಗರಣವಾಗಿದೆ

ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿದೆ ಎಸ್ಐಟಿ ತಂಡ ಸೂಕ್ತ ಮತ್ತು ಪಾರದರ್ಶಕ ತನಿಖೆ ನಡೆಸಿ ಸತ್ಯವನ್ನು ಹೊರತರುವ ಭರವಸೆಯಿದೆ ಎಂದು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನಿನೈ ಹೇಳಿದ್ದಾರೆ

ಇಂದು ವಿಶ್ವ ರಕ್ತದಾನ ಜಾಗೃತಿ ದಿನ ರಕ್ತದಾನಕ್ಕಿರುವಷ್ಟೇ ಮಹತ್ವ ರಕ್ತದಾನಿಗಳಿಗೂ ಇದೆ

ಸ್ವಯಂ ಪ್ರೇರಿತವಾಗಿ ಮತ್ತು ನಿಯಮಿತ ರಕ್ತದಾನದಿಂದ ಅಸಂಖ್ಯಾತ ರೋಗಿಗಳ ಜೀವವನ್ನು ಉಳಿಸುತ್ತಿರುವ ರಕ್ತ ದಾನಿಗಳಿಗಾಗಿ ಈ ದಿನವನ್ನು ಮೀಸಲಿಡಲಾಗಿದೆ

ಇವರು ವೈದ್ಯ ಲೋಕಕ್ಕೆ ನೀಡಿದ ಕೊಡುಗೆಯನ್ನು ಗೌರವಿಸಿ ಈ ದಿನವನ್ನು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಆರೋಗ್ಯ ವ್ಯವಸ್ಥೆಯಲ್ಲಿ ರಕ್ತ ವರ್ಗಾವಣೆ ಸೇವೆಗಳು ಅನಿವಾರ್ಯವಾಗಿದ್ದು ಅಪಘಾತ ಶಸ್ತ ಚಿಕಿತ್ಸೆ ಮೊದಲಾದ ಸಂದರ್ಭಗಳಲ್ಲಿ ರಕ್ತದಾನ ಅತ್ಯಗತ್ತ್ ಈ ಕುರಿತು ಮಾತನಾಡಿ ಮಾಹಿತಿ ಶಿಕ್ಷಣ ಹಾಗೂ ಸಂವಹನದ ಉಪನಿರ್ದೇಶಕ ಗೋವಿಂದ್ ರಾಜ್

ಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಪ್ರತಿಪಕ್ಷಗಳ ಬಣದ ನಾಯಕರು ಭಾಗವಹಿಸಲಿದ್ದಾರೆ ಸುಗಮ ಕಲಾಪಕ್ಕೆ ಸಹಕಾರ ಹಾಗೂ ಸದನಗಳಲ್ಲಿ ಮಂಡನೆಯಾಗುವ ಮಸೂದೆಗಳಿಗೆ ಒಪ್ಪಿಗೆ ಸೂಚಿಸಲು ಬೆಂಬಲ ಕೋರಿಕೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸುವ ಸಾಧ್ಯತೆ ಇದೆ

ಈಗ ಚುಟುಕು ಸುದ್ದಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದ ರೈತರ ನಿಯೋಗವು ನಿನ್ನೆ ಮುಖ್ಯಮಂತ್ರಿ ಹೆಚ್

ವಿಕಲಾಂಗಚೇತನರು ಸಮಾಜದ ಮುಖ್ಯವಾಹಿಣಿಯಲ್ಲಿ ಸ್ವಾಭಿಮಾನದಿಂದ ಬದುಕಲು ಬೇಕಾದ ಅಗತ್ತತೆಗೆ ತ್ರಮಿಸಲಾಗುತ್ತಿದೆ ರಾಜ್ಯದಲ್ಲಿ ಒಂದೂವರೆ ಲಕ್ಷ ವಿಕಲಾಂಗಚೇತನ ಕುಟುಂಬಗಳಿದ್ದು ಅವರ ಸರ್ವಾಂಗೀನ ಅಭಿವೃದ್ದಿಗೆ ಸರ್ಕಾರದ ಎಲ್ಲ ಇಲಾಖೆಗಳ ತ್ರಮಿಸಬೇಕಾದ ಅಗತ್ವವಿದೆ ಎಂದು ವಿಕಲಾಂಗಚೇತನ ರಾಜ್ಯ ಆಯುಕ್ತ ಬಸವರಾಜು ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಭೂಮಿ ಮತ್ತು ಕಟ್ಟಡ ನಕ್ಷೆಗಳ ಅನುಮೋದನೆಗೆ ಆನ್ಲೈನ್ ಸೇವೆ ಒದಗಿಸುವ ಯೋಜನೆ ದೇತದಲ್ಲೆ ಪ್ರಥಮ ಮುಖ್ಚಮಂತ್ರಿ ಎಚ್

ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ

ಿ ಎಲ್ಲರಿಗೂ ಸುರಕ್ಷಿತ ರಕ್ತ ಧ್ಯೇಯವಾಕ್ಯದೊಂದಿಗೆ ಇಂದು ವಿಶ್ವ ರಕ್ತದಾನ ಜಾಗೃತಿ ದಿನ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು